ಹುಬ್ಬಳ್ಳಿಯ ನೆಹರೂ ಮೈದಾನದಲ್ಲಿ ಈ ಸಂಜೆ ನಡೆದ ಪೌರತ್ವ ತಿದ್ದುಪಡಿ ಕಾಯ್ದೆ ಜನಜಾಗೃತಿ ಸಮಾವೇಶದಲ್ಲಿ ಅವರು ಮಾತನಾಡಿ ಪಾಕಿಸ್ತಾನ ಬಾಂಗ್ಲಾದೇಶ ಅಭ್ವಾನಿಸ್ತಾನ ಈ ಮೂರು ದೇಶಗಳಲ್ಲಿ ಕೆಲವೇ ವರ್ಷಗಳ ಹಿಂದಿನವರೆಗೂ ಅಲ್ಲಿಯ ಬಹುಸಂಖ್ಯಾತರಲ್ಲದ ಪಲವು ಧರ್ಮಗಳ ಜನರು ನೆಲೆಸಿದ್ದರು ವಿಶೇಷವಾಗಿ ಧರ್ಮದ ಹೆಸರಿನಲ್ಲಿ ದೇಶ ಇಬ್ಬಾಗವಾದಾಗ ಮೂಲತಃ ಭಾರತೀಯರಾದ ಈ ಜನ ದೇಶದಿಂದ ದೂರವಾಗಿದ್ದರು ಕಾಂಗ್ರೆಸ್ ನಾಯಕರ ದೊಡ್ಡ ಪ್ರಮಾದಕ್ಕೆ ಲಕ್ಷಾಂತರ ಅಮಾಯಕ ಜನರು ಬಲಿಯಾಗಬೇಕಾಯಿತು ಎಂದು ಹೇಳಿದರು ಕ್ರಮೇಣ ಈ ದೇಶಗಳಲ್ಲಿ ಅಲ್ಪಸಂಖ್ಯಾತರು ಎನಿಸಿಕೊಂಡ ಜನರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಾ ಬಂದಿದೆ ಎನ್ನುವುದು ಗಮನಿಸಬೇಕಾದ ಅಂಶ ಹಾಗಾದರೆ ಅಲ್ಲಿದ್ದ ಅಲ್ಲಸಂಖ್ಯಾತರ ಸಂಖ್ಯೆ ಕಡಿಮೆಯಾಗಲು ಕಾರಣವೇನು ಎನ್ನುವುದು ಯೋಚಿಸಬೇಕಾದ ಅಂಶ ಎಂದರು ಒತ್ತಾಯ ಪೂರ್ವಕ ಮತಾಂತರ ನಿರಂತರ ಕಿರುಕುಳಗಳಿಗೆ ಅವರು ಒಳಗಾಗಿದ್ದರು ಅಲ್ಲಿ ಚುನಾವಣೆಗೆ ನಿಲ್ಲುವ ಹಕ್ಕು ಯಾವುದೇ ಸವಲತ್ತುಗಳನ್ನು ಪಡೆಯುವ ಪಕ್ಕುಗಳಿಂದ ವಂಚಿತರಾಗಿದ್ದರು ಪತಾಶಗೊಂಡು ಆರು ಧರ್ಮಗಳ ಸಾವಿರಾರು ಜನ ನಮ್ನ ದೇಶಕ್ಕೆ ಶರಣಾಗಿ ವಲಸೆ ಬಂದಿದ್ದಾರೆ ಎಂದು ಅಮಿತ್ ಷಾ ಹೇಳಿದರು ಪಾಗೆ ಬಂದಿರುವ ಹಿಂದೂ ಪಾರ್ಸಿ ಸಿಖ್ ಕ್ರಿಶ್ವಿಯನ್ ಜೈನ ಮತ್ತು ಬೌದ್ಧ ಧರ್ಮದ ಈ ಜನರು ಪಲವು ವರ್ಷಗಳಿಂದ ಅವರ ದೇಶದಲ್ಲೇ ನೆಲೆಸಿದ್ದರೂ ನಿರಾಶ್ರಿತರಂತೆ ಬದುಕುತ್ತಿದ್ದಾರೆ ಅವರಿಗೆ ನ್ತಾಯವಾಗಿ ಸಲ್ಲಬೇಕಾದ ದೇಶದ ಪೌರತ್ವವನ್ನು ನೀಡಲು ಈ ಕಾಯ್ದೆಯನ್ನು ರೂಪಿಸಲಾಗಿದೆಯೇ ಹೊರತು ದೇಶದಲ್ಲಿ ನೆಲೆಸಿರುವ ಯಾರಿಂದಲೂ ಪೌರತ್ವವನ್ನು ಕಸಿಯಲು ರೂಪಿಸಿಲ್ಲ ಎಂದು ಅಮಿತ್ ಷಾ ಒತ್ತಿ ಹೇಳಿದರು ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ರಾಜ್ಯ ಬಿಜೆಪಿ ಅಧ್ವಕ್ಷ ನಳೀನ್ ಕುಮಾರ್ ಕಟೀಲ್ ರಾಜ್ಯದ ಪಲವು ಸಚಿವರು ಶಾಸಕರು ಭಾಗವಹಿಸಿದ್ದರು ಬೃಹತ್ ಸಮಾವೇಶಕ್ಕೆ ಸಾವಿರಾರು ಜನ ಆಗಮಿಸಿದ್ದರು

ಬೆಂಗಳೂರು ಅರಮನೆ ಮೈದಾನದಲ್ಲಿ ವೇದಾಂತ ಭಾರತಿ ಸಂಸ್ಥೆ ಆಯೋಜಿಸಿದ್ದ ವಿವೇಕ ದೀಪಿನಿ ಮಪಾ ಸಮರ್ಪಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅವರು ಸಂಸ್ವತಿ ಇತಿಹಾಸಗಳ ಅಧ್ಯಯನ ಮಕ್ಕಳಲ್ಲಿ ಶಿಸ್ತು ಮೂಡಿಸಲು ಸಹಕಾರಿ ಎಂದರು ಒಂದು ಜೀವಿತಾವಧಿಯಲ್ಲಿ ಒಬ್ಬ ವ್ಯಕ್ತಿ ಎಷ್ಟೆಲ್ಲಾ ಸಾಧಿಸಬಹುದು ಎನ್ನುವುದಕ್ಕೆ ಅದಿ ಶಂಕರಾಚಾರ್ಯರ ಜೀವನ ಅತ್ಯುತ್ತಮ ಉದಾಪರಣೆಯಾಗಿದೆ ಅಲ್ಲ ಆಯಸ್ಸಿನಲ್ಲೇ ಅವರ ಸಾಧನೆ ಸದಾ ಕಾಲಕ್ಕೂ ಮಕ್ಕಳಿಗೆ ಸ್ಫೂರ್ತಿಯ ಸೆಲೆಯಾಗಿದೆ ಭಾರತದಲ್ಲಿ ಆಗಿಹೋಗಿರುವ ಮಹಾಮರುಷರ ಜೀವನ ಕತೆಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು ಆಗತ್ತವಾಗಿದೆ ಎಂದು ಅಮಿತ್ ಷಾ ಹೇಳಿದರು ಇದಕ್ಕೂ ಮುನ್ನ ಮಾತನಾಡಿದ ಮುಖ್ಯಮಂತ್ರಿ ಬಿಎಸ್

ನಂತರ ಅಮಿತ್ ಷಾ ವಿದ್ಯಾಪೀಠಕ್ಕೆ ತೆರಳಿ ಇತ್ತೀಚೆಗೆ ನಿಧನ ಹೊಂದಿದ ಪೇಜಾವರ ವಿಶ್ವೇಶತೀರ್ಥ ಸ್ವಾಮೀಜಿ ಅವರ ಬೃಂದಾವನಕ್ಕೆ ಅವರು ಮಷ್ವ ನಮನ ಸಲ್ಲಿಸಿದರು ನಂತರ ಜಯನಗರದಲ್ಲಿ ನಿರ್ಮಿಸಲಾಗಿರುವ ಬಿಜೆಪಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದರ ಕಚೇರಿಯನ್ನು ಉದ್ಘಾಟಿಸಿದರು

ಬಳಿಕ ಮಾತನಾಡಿದ ಅವರು ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ಎನ್ಐಸಿ ದೇಶದಲ್ಲಿ ಡಿಜಿಟಲ್ ಆಡಳಿತಕ್ಕೆ ಬೆನ್ನೆಲುಬಾಗಿದ್ದು ಇ ಆಡಳಿತಕ್ಕೆ ಸಂಬಂಧಿಸಿದ ಎಲ್ಲಾ ಕಾರ್ಯಗಳನ್ನು ಈ ಸಂಸ್ಥೆ ನಿರ್ವಹಿಸುತ್ತಿದೆ ಎಂದು ಹೇಳಿದರು ಈ ನೂತನ ತಂತ್ರಜ್ಞಾನದಿಂದ ಮಾಹಿತಿ ದಾಖಲಿಸುವುದರ ಜೊತೆಗೆ ಸುರಕ್ಷಿತ ರೀತಿಯಲ್ಲಿ ಪಾಲುದಾರರ ಜೊತೆ ವಿನಿಮಯ ಮಾಡಿಕೊಳ್ಳುತ್ತದೆ ಇ ಆಡಳಿತ ವ್ವವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಈ ತಂತ್ರಜ್ಞಾನ ಅತ್ತಂತ ಸಹಾಯಕವಾಗಿದೆ ಎಂದು ಸಚಿವರು ತಿಳಿಸಿದರು

ಅರೋಗ್ನ ಶಿಕ್ಷಣ ಕೃಷಿ ಹಣಕಾಸು ವಲಯಗಳಲ್ಲಿ ಬ್ಲ್ಕಾಕ್ ಚೈನ್ ಅಳವಡಿಸಿಕೊಳ್ಳುವ ಮೂಲಕ ಸರ್ಕಾರದ ಕಾರ್ಯಕ್ರಮಗಳನ್ನು ಯಶಸ್ತಿಯಾಗಿ ಆನುಷ್ಟಾನಗೊಳಿಸಲು ಸಾಧ್ಯವಾಗಿದೆ ಎಂದು ಅವರು ಹೇಳಿದರು ರಾಜ್ವಾದ್ಯಂತ ನಾಳೆ ಐದು ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಮೋಲಿಯೊ ಲಸಿಕೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ

ಪ್ರತಿ ಪಳ್ಳಿ ನಗರ ಪಟ್ಟಣ ಪ್ರದೇಶಗಳಲ್ಲದೇ ಗುಡ್ಡಗಾಡು ಪ್ರದೇಶ ತೋಟದ ಮನೆ ರೈಲು ನಿಲ್ದಾಣ ಮೆಟ್ರೋ ವಿಮಾನ ನಿಲ್ದಾಣಗಳಲ್ಲಿಯೂ ಲಸಿಕೆ ಹಾಕಲ್ಕು ಕ್ರಮ ಕೈಗೊಳ್ಳಲಾಗಿದೆ

ರಾಮಕೃಷ್ಣ ರಾವ್ ಮಂಗಳೂರಿನಲ್ಲಿಂದು ತಿಳಿಸಿದ್ದಾರೆ

ಹೆಚ್ಚಿಸಿದ ಮೊತ್ತವನ್ನು ರೈತರಿಗೇ ತಲುಪಿಸಲಾಗುವುದು ರೈತರಿಗೆ ಸಹಾಯಧನ ಸೇರಿದಂತೆ ಹಾಲು ಒಕ್ಕೂಟದಿಂದ ನೀಡಲಾಗುವ ಸೌಲಭ್ಯಗಳನ್ನು ಶಾಶ್ವತವಾಗಿರಿಸುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ಹಾಲು ಮಹಾ ಮಂಡಲಿ ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ತಿಳಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡಬಳ್ಳಾಮರದಲ್ಲಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಹಾಗೂ ಬಮೂಲ್ ಕಲ್ಲಾಣ ಟ್ರಸ್ ವತಿಯಿಂದ ನಡೆದ ಹಾಲು ಶೀಥಲ ಕೇಂದ್ರ ಮತ್ತು ಶಿಬಿರ ಕಚೇರಿಯ ಉದ್ಘಾಟನೆ ಹಾಗೂ ಪಾಲು ಉತ್ಪಾದಕರ ಮಕ್ಕಳಿಗೆ ಪ್ರತಿಭಾ ಮರಸ್ಕಾರ ನೀಡಿ ಅವರು ಮಾತನಾಡಿದರು ಹಾಲು ಉತ್ಪಾದಕರಿಗೆ ಸಹಾಯಧನ ಹೆಜ್ಜಿಸುವ ಕುರಿತು ಬಜೆಟ್ ನಂತರ ತೀರ್ಮಾನಿಸಲಾಗುವುದು ರೈತರಿಂದ ಜೋಳವನ್ನು ನೇರವಾಗಿ ಕೆಎಂಎಫ್ ಮೂಲಕ ಖರೀದಿಸಲಾಗುವುದು ರಾಜ್ಯದ ಯಡಿಯೂರಪ್ಪ ಸರ್ಕಾರ ರೈತರ ಹಿತಕ್ಕೆ ಧಕ್ಕೆಯಾಗುವ ಆರ್ಸಿಇಪಿ ಒಪ್ಪಂದವನ್ನು ಜಾರಿ ಮಾಡಲು ಬಿಡುವುದಿಲ್ಲ ಎಂದು ಬಾಲಚಂದ್ರ ಜಾರಕಿಹೊಳಿ ಹೇಳಿದರು ಬೆಂಗಳೂರು ಮತ್ತು ಕರ್ನಾಟಕದ ಪಾಲ್ಗೊಳ್ಳುವಿಕೆ ಇರದೆ ನಾಗರಿಕ ವಿಮಾನಯಾನ ಕ್ಷೇತ್ರಕ್ಕೆ ಸಂಬಂಧಿಸಿದ ಯಾವುದೇ ಕಾರ್ಯಕ್ರಮದ ಯಶಸ್ವಿ ಸಾಧ್ಯವಿಲ್ಲ ಬೆಂಗಳೂರು ಮಾಹಿತಿ ತಂತ್ರಜ್ಞಾನದ ರಾಜಧಾನಿಯ ಜೊತೆಗೆ ನಾಗರಿಕ ವಿಮಾನಯಾನ ಕ್ಷೇತ್ರದ ರಾಜಧಾನಿಯಾಗುವ ಸಾಮರ್ಥ್ಯ ಕೂಡ ಹೊಂದಿದೆ ಎಂದು ನಾಗರಿಕ ವಿಮಾನಯಾನ ಸಚಿವಾಲಯದ ಕಾರ್ಯದರ್ಶಿ ಪ್ರದೀಪ್ ಸಿಂಗ್ ಖರೋಲಾ ತಿಳಿಸಿದ್ದಾರೆ

ಬೆಂಗಳೂರಿನ ಎಂ

ಪಂದ್ಕ ವೀಕ್ಷಣೆಗೆ ಬರುವ ಪ್ರೇಕ್ಷಕರ ಅನುಕೂಲಕ್ಕಾಗಿ ನಮ್ಮ ಮೆಟ್ರೋ ರೈಲು ನಿಗಮ ಹೆಚ್ಚುವರಿ ಸೇವೆ ಒದಗಿಸಲು ನಿರ್ಧರಿಸಿದೆ